ಕ್ಡಾರ್ ಚಂಡಮಾರುತ ಮತ್ತಷ್ಟು ಶೀವ್ರಗೊಳ್ಳುತ್ತಿರುವ ಹಿನ್ನೆಲೆ ಅರಬ್ಲೀ ಸಮುದ್ರದಲ್ಲಿ ಪರಿಸ್ಲಿತಿ ಇನ್ನಷ್ಟು ಭೀಕರ ಸಾಧ್ಯತೆ

ಫೆಂಚ್ ಮುಕ್ತ ಬ್ಬಾಡ್ಡಿಂಟನ್ ಟೂರ್ನಿ ಮರುಷರ ಡಬಲ್ಸ್ ವಿಭಾಗದ ಫೈನಲ್ನಲ್ಲಿ ಪರಾಭವಗೊಂಡು ಬೆಳ್ಳಿ ಪದಕಕ್ಕೆ

ಚೀನಾ ಯುನೈಟೆಡ್ ಕಿಂಗ್ಡಮ್ ಅಮೆರಿಕ ಪ್ರಾನ್ಸ್ ಜರ್ಮನಿ ದಕ್ಷಿಣ ಕೊರಿಯಾ ಮತ್ತು ಜಪಾನ್ ಈ ಪಾಲುದಾರಿಕೆಯ ಇತರೆ ರಾಷ್ಟಗಳಾಗಿವೆ ಸೌದಿ ಅರೇಬಿಯಾದ ದೊರೆ ಸಲ್ನಾನ್ ಬಿನ್ ಅಬ್ಲುಲ್ ಅಜೀಜ್ ಅಲ್ ಸೌದ್ ಆಮಂತ್ರಣದ ಮೇರೆಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಅಲ್ಲಿಗೆ ಭೇಟಿ ನೀಡುತ್ತಿದ್ಲು ದೊರೆಯೊಂದಿಗೆ ಹಾಗೂ ಯುವರಾಜ ಮೊಹಮ್ನದ್ ಬಿನ್ ಸಲ್ನಾನ್ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗಾಗಿ ಯುವರಾಜ ಸಲ್ಮಾನ್ ದಿತಣಕೂಟ ಅಯೋಜಿಸಿದ್ದಾರೆ ಇದು ಸೌದಿ ಅರೇಬಿಯಾಕ್ಷೆ ಪ್ರಧಾನಿ ನರೇಂದ್ರ ಮೋದಿ ಅವರ ಎರಡನೇ ಭೇಟಿಯಾಗಿದೆ ವಿದೇಶಾಂಗ ಸಚಿವಾಲಯದ ಆರ್ಥಿಕ ವ್ಯವಹಾರಗಳ ಕಾರ್ಯದರ್ಶಿ ಟಿ

ತಿರುಮೂರ್ತಿ ಮಹಾರಾಷ್ಷದ ರಾಯಗಢದಲ್ಲಿ ನಿರ್ಮಾಣಗೊಳ್ಳಲಿರುವ ಮಪತ್ತಾಕಾಂಕ್ಷೆಯ ತ್ಯೆಲ ಸಂಸ್ತರಣಾ ಘಟಕ ಯೋಜನೆ ಅಂತಿಮಗೊಳಿಸುವ ಕುರಿತು ಒಡಂಬಡಿಕೆ ಏರ್ಪಡಲಿದೆ ಅಲ್ಲದೆ ದೇಶದ ರಾಷ್ಷೀಯ ಮೂಲ ಸೌಕರ್ಯ ಬಂಡವಾಳ ನಿಧಿಯಲ್ಲಿ ಸೌದಿ ಅರೇಬಿಯಾ ಪೂಡಿಕೆ ಕುರಿತು ಒಪ್ಪಂದ ಏರ್ಪಡಲಿದೆ ಎಂದು ವಿವರಿಸಿದ್ದಾರೆ ಜಮ್ನು ಕಾಶ್ಮೀರದ ರಜೌರಿಗೆ ನಿನ್ನೆ ಭೇಟಿ ನೀಡಿದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ದೇಶದ ಗಡಿ ಭಾಗದಲ್ಲಿ ಭರ್ತತಾ ಕಾರ್ಯದಲ್ಲಿರುವ ಯೋಧರೊಂದಿಗೆ ದೀಪಾವಳಿ ಆಚರಿಸಿದರು ಬಳಿಕ ದೇಶದ ಭದ್ರತೆ ಮತ್ತು ಸುರಕ್ಷತೆಯಲ್ಲಿ ಸೇನಾಪಡೆಗಳ ಕೊಡುಗೆ ಮಹತ್ತದ್ದು ಎಂದ ಪ್ರಧಾನಿ ಯೋಧರ ಅಸಾಧಾರಣ ಸೇವೆಗಾಗಿ ದೇಶದ ಜನತೆಯ ಪರವಾಗಿ ಅಭಿನಂದನೆ ಸಲ್ಲಿಸುವುದಾಗಿ ತಿಳಿಸಿದರು ಭಾರತೀಯ ಸೇನಾಪಡೆಗಳ ಸಾಮರ್ಥ್ಲ ಮತ್ತು ಸಾಪಸದಿಂದಾಗಿ ಕೇಂದ್ರ ಸರ್ಕಾರ ಅಸಾಧ್ಯವೆನಿಸುವಂತಹ ನಿರ್ಧಾರಗಳನ್ನು ಕ್ಷೆಗೊಳ್ಳಲು ಸಾಧ್ಯವಾಗಿದೆ ಎಂದು ಪ್ರಧಾನಿ ಹೇಳಿದರು ದೆಹಲಿಯಲ್ಲಿನ ರಾಷ್ಷೀಯ ಯುದ್ದ ಸ್ನಾರಕಕ್ಕೆ ಭೇಟಿ ನೀಡುವವರ ಸಂಖ್ಯೆ ಹೆಚ್ಚಾಗಿದ್ದು ಯೋಧರೆಡೆಗೆ ನಾಗರಿಕರ ಗೌರವ ವ್ಯದ್ದಿಯಾಗುತ್ತಿರುವುದರ ಸಂಕೇತವಾಗಿದೆ ಎಂದು ಅವರು ಹೇಳಿದ್ದಾರೆ ದೇಶದ ಸೇನಾಪಡೆ ವ್ವವಸ್ಥೆಯ ಆಧುನೀಕರಣಗೊಳಿಸುವಲ್ಲಿ ಸರ್ಕಾರ ಕ್ಟೆಗೊಳ್ಳುತ್ತಿರುವ ಕ್ರಮಗಳ ಕುರಿತು ಪ್ರಧಾನಿ ವಿವರಿಸಿದರು ಭೂಸೇನಾಪಡೆಯ ಇನ್ಫ್ಯಾಂಟ್ರಿ ವಿಭಾಗದ ದಿನದಂದೇ ಪ್ರಧಾನಮಂತ್ರಿಯವರು ಕಾಶ್ಮೀರಕ್ಕೆ ಭೇಟಿ ನೀಡಿರುವುದು ವಿಶೇಷವಾಗಿದೆ

ರಜೌರಿಯಿಂದ ಹಿಂದಿರುಗುವ ಹಾದಿಯಲ್ಲಿ ಪ್ರಧಾನಮಂತ್ರಿ ಪಠಾಣ್ಕೋಟ್ ವಾಯುನೆಲೆಯ ಸೇನಾ ಸಿಭ್ದಂದಿಯೊಂದಿಗೆ ಸಂವಾದ ನಡೆಸಿದರು ದೀಪಾವಳಿ ಹಬ್ಬದ ಹಿನ್ನೆಲೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ನಿನ್ನೆ ರಾಷ್ಷಪತಿ ರಾಮನಾಥ ಕೋವಿಂದ್ ಅವರನ್ನು ಭೇಟಿಯಾಗಿ ಶುಭಾಶಯ ಕೋರಿದರು

ವೆಂಕಯ್ಜನಾಯ್ತು ಮತ್ತು ಮಾಜಿ ರಾಷ್ಟಪತಿ ಪ್ರಣಬ್ ಮುಖರ್ಜಿ ಅವರನ್ನು ಸಹ ಪ್ರಧಾನಿ ಭೇಟಿಯಾಗಿ ಶುಭಾಶಯ ಕೋರಿದ್ದಾರೆ ಭೇಟಿಯ ಚಿತ್ರಗಳನ್ನು ಪ್ರಧಾನಿ ಟ್ವೀಟ್ ಮಾಡಿದ್ದಾರೆ ಮಹಾರಾಷ್ಟದಲ್ಲಿ ಇತ್ತೀಚೆಗೆ ನಡೆದ ಚುನಾವಣೆಯಲ್ಲಿ ಬಿಜೆಪಿ ಏಕೈಕ ಅತಿದೊಡ್ಡ ಪಕ್ಷವಾಗಿ ಹೊರ ಹೊಮ್ಮಿದ್ದು ಬಿಜೆಪಿ ನೇತ್ಪತ್ತದ ಮೈತ್ರಿಕೂಟ ಸುಭದ್ರ ಸರ್ಕಾರ ರಚಿಸಲಿದೆ ಎಂದು ಹಂಗಾಮಿ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ಹೇಳಿದ್ದಾರೆ ಮುಂಬೈನಲ್ಲಿ ನಿನ್ನೆ ದೀಪಾವಳಿ ಪಭ್ಗದ ಹಿನ್ನೆಲೆಯಲ್ಲಿ ಪಕ್ಷದ ಕಾರ್ಯಕರ್ತರನ್ನುದ್ದೇಶಿಸಿ ಮಾತನಾಡಿದ ಅವರು ಪಭ್ಗದ ನಂತರ ಬಿಜೆಪಿ ಶಾಸಕಾಂಗ ಪಕ್ಷದ ನಾಯಕನನ್ನು ಆಯ್ದೆ ಮಾಡಲಾಗುವುದು ನಂತರ ನೂತನ ಸರ್ಕಾರ ರಜನೆಯಾಗಲಿದೆ ಎಂದರು ಈ ಮಧ್ದೆ ಬಿಜೆಪಿ ಮಿತ್ರಪಕ್ಷವಾದ ಶಿವಸೇನಾ ಅಧಿಕಾರ ಹಂಚಿಕೆಯಲ್ಲಿ ಪಕ್ಷಕ್ಕೆ ಸಮಾನ ಸ್ವಾನ ನೀಡುವಂತೆ ಆಗ್ರಹಿಸಿದೆ ಬಿಜೆಪಿ ಮಹಾರಾಷ್ಟ ಘಟಕದ ಮುಖ್ಯಸ್ಥ ಚಂದ್ರಕಾಂತ್ ಪಾಟೀಲ್ ರಾಜ್ಯದ ಪಶ್ಚಿಮ ಭಾಗದಲ್ಲಿ ಪಕ್ಷ ಉತ್ತಮ ಫಲಿತಾಂಶ ಕಾಣದೇ ಇರಲು ಬಂಡಾಯ ಅಭ್ಯರ್ಥಿಗಳೇ ಮುಖ್ಯ ಕಾರಣ ಎಂದು ಆರೋಪಿಸಿದ್ದಾರೆ ಸಕಾಲದಲ್ಲಿ ಬಂಡಾಯ ಅಭ್ಯರ್ಥಿಗಳನ್ನು ನಿಯಂತ್ರಿಸಲು ಪಕ್ಷ ಸಫಲವಾಗಲಿಲ್ಲ ಇದರಿಂದಾಗಿ ಮತ ವಿಭಜನೆ ನಡೆದು ಎನ್ಸಿಪಿ ಮತ್ತು ಕಾಂಗ್ರೆಸ್ ಹೆಚ್ಚಿನ ಸ್ಯಾನ ಗೆಲ್ಲಲು ಸಾಧ್ಯವಾಯಿತು ಆದರೂ ರಾಜ್ಯದಲ್ಲಿ ಪಕ್ಷದ ನೆಲೆ ಕುಸಿದಿಲ್ಲ ಎಂದು ಅವರು ವಿಶ್ಲೇಷಿಸಿದ್ದಾರೆ

ಬೆಳಗಾವಿ ಜಿಲ್ಲೆಯ ಪ್ರವಾಪ ಬಾಧಿತ ಗ್ರಾಮಗಳಿಗೆ ನಿನ್ನೆ ಭೇಟಿ ನೀಡಿದ ಸಂದರ್ಭದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಸಂತ್ರಸ್ತರು ಪರಿಹಾರದಿಂದ ವಂಚಿತಗೊಂಡರೆ ಸಂಬಂಧಪಟ್ಟ ಸ್ವಳೀಯ ಅಧಿಕಾರಿಗಳನ್ನು ಅಮಾನತು ಮಾಡಲಾಗುವುದು ಎಂದು ಎಚ್ಚರಿಸಿದರು

ಜಾಗತಿಕ ನಂಬರ್ ಒನ್ ಭಯೋತ್ಪಾದಕ ಅಬು ಬಕರ್ ಅಲ್ ಬಾಗ್ದಾದಿ ಹತನಾಗಿದ್ದಾನೆ ವಾಷಿಂಗ್ಟನ್ನಲ್ಲಿ ನಿನ್ನೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅಧ್ಯಕ್ಷ ಟ್ರಂಪ್ ಪರಾರಿಯಾಗಿದ್ದ ಐಎಸ್ಐಎಸ್ ಸಂಘಟನೆ ನಾಯಕನ ವಿರುದ್ಧ ಅಮೆರಿಕ ಮಿಲಿಟರಿ ಪಡೆ ಕಾರ್ಯಾಚರಣೆ ನಡೆಸಿದ್ದು ಆತ ಮೃತಪಟ್ಟಿದ್ದಾನೆ ಎಂದು ದೃಢಪಡಿಸಿದ್ದಾರೆ ಶನಿವಾರ ರಾತ್ರಿ ಅಮೆರಿಕ ಪಡೆಗಳು ನಡೆಸಿದ ಸಾಹಸಮಯ ಕಾರ್ಯಾಚರಣೆಯಲ್ಲಿ ಉಗ್ರ ಅಲ್ ಬಾಗ್ವಾದಿ ತಪ್ಪಿಸಿಕೊಳ್ಳಲು ಸಾಧ್ಯವಾಗದೆ ಬಾಂಬ್ ಸ್ಫೋಟಿಸಿಕೊಂಡು ಹೀನಾಯವಾಗಿ ಮೃತಪಟ್ಟದ್ದಾನೆ ಈ ದಾಳಿಯಲ್ಲಿ ಇನ್ನೂ ಪಲವು ಮಂದಿ ಭಯೋತ್ಪಾದಕರು ಸಹ ಪತರಾಗಿದ್ದಾರೆ ಆದರೆ ಯಾವುದೇ ಅಮೆರಿಕ ಯೋಧರು ಪುತಾತ್ಮರಾಗಿಲ್ಲ ಎಂದು ಅಧ್ವಕ್ಷ ಟ್ರಂಪ್ ತಿಳಿಸಿದ್ದು ಇತರ ಭಯೋತ್ಪಾದಕರ ಮೇಲೂ ದಾಳಿ ಮುಂದುವರೆಯಲಿದೆ ಎಂದು ಹೇಳಿದ್ದಾರೆ ಸಿರಿಯಾದ ಇಡ್ಲಿಬ್ ಪ್ರಾಂತ್ಯದಲ್ಲಿ ಅಬೂ ಬಕರ್ ಅಲ್ ಬಾಗ್ದಾದಿಯನ್ನು ಗುರಿಯಾಗಿಸಿ ದಾಳಿ ನಡೆಸಲಾಗಿತ್ತು ಬ್ರಿಟನ್ ಪ್ರಧಾನಿ ಬೋರಿಸ್ ಜಾನ್ಸನ್ ಭಯೋತ್ಪಾದಕ ಅಬೂ ಬಕರ್ ಅಲ್ ಬಾಗ್ದಾದಿ ಪತನಾಗಿರುವುದು ಜಾಗತಿಕವಾಗಿ ಅತ್ಯಂತ ಮಪತ್ವದ ಕ್ಷಣ ಆದರೆ ಭಯೋತ್ಪಾದನೆ ವಿರುದ್ಧದ ಹೋರಾಟ ಇನ್ನೂ ಮೂರ್ಣಗೊಂಡಿಲ್ಲ ಎಂದು ಹೇಳಿದ್ದಾರೆ ಟರ್ಕಿ ಅಧ್ವಕ್ಷ ರಿಸೆಪ್ ತಯೀಪ್ ಎರ್ಡೋಗನ್ ಐಎಸ್ಐಎಸ್ ಭಯೋತ್ಪಾದನಾ ಸಂಘಟನೆಯ ನಾಯಕ ಪತನಾಗಿರುವುದು ಭಯೋತ್ಪಾದನೆ ವಿರುದ್ಧದ ಹೋರಾಟದಲ್ಲಿ ಮಪತ್ವದ ತಿರುವು ಎಂದು ಹೇಳಿದ್ದಾರೆ ಕಾರ್ಯಾಚರಣೆ ನಡೆಸಿದ ಅಮೆರಿಕ ಸೇನಾಪಡೆಗಳನ್ನು ಅಲ್ಲಿನ ನಾಯಕರು ಅಭಿನಂದಿಸಿದ್ದಾರೆ

ದೆಸಲಿಯಲ್ಲಿ ವರ್ಷದಿಂದ ವರ್ಷಕ್ಕೆ ಮಾಲಿನ್ಯ ಹೆಚ್ಚುತ್ತಿರುವ ಒನ್ನೆಲೆಯಲ್ಲಿ ಕಳೆದ ವರ್ಷ ಸುಪ್ರೀಂ ಕೋರ್ಟ್ ಪಟಾಕಿ ಸಿಡಿಸುವುದರ ವಿರುದ್ಧ ನಿರ್ಬಂಧ ವಿಧಿಸಿತ್ತು

ಈ ಟೂರ್ನಿಯ ಮರುಷರ ಡಬಲ್ಸ್ ವಿಭಾಗದಲ್ಲಿ ಇದೇ ಪ್ರಥಮ ಬಾರಿಗೆ ಭಾರತೀಯ ಜೋಡಿ ಫೈನಲ್ ಪ್ರವೇಶಿಸಿತ್ತು ಮುಂಬರುವ ಭಾರತ ಬಾಂಗ್ಲಾದೇಶ ಕ್ರಿಕೆಟ್ ಪಂದ್ಯಾವಳಿ ಸಂದರ್ಭದಲ್ಲಿ ಹೊನಲು ಬೆಳಕಿನ ಟೆಸ್ಟ್ ಪಂದ್ಯದಲ್ಲಿ ಆಡುವಂತೆ ಬಿಸಿಸಿಐ ಕೋರಿದೆ ಎಂದು ಬಾಂಗ್ಲಾ ದೇಶ ಕ್ರಿಕೆಟ್ ಮಂಡಳಿ ತಿಳಿಸಿದೆ ಈ ಕುರಿತು ಆಟಗಾರರು ಮತ್ತು ಆಡಳಿತ ಮಂಡಳಿ ಅಭಿಪ್ರಾಯ ಪಡೆದು ನಿರ್ಧಾರ ಕೈಗೊಳ್ಳಲಾಗುವುದು ಎಂದು ಬಾಂಗ್ಲಾದೇಶ ತಿಳಿಸಿದೆ